ಸೋಮಣ್ಣ ನೆರೆ ಖೀಡಿತ ಪ್ರದೇಶಗಳಲ್ಲಿನ ಪರಿಹಾರ ಕಾಮಗಾರಿ ಹಾಗೂ ಮನರ್ ವಸತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಗೃಹ ಕಜೇರಿ ಕೃಷ್ಣಾದಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರವಾಪ ಪೀಡಿತ ಜಿಲ್ಲೆಗಳ ಶಾಸಕರ ಜೊತೆ ಸಭೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಬಸವರಾಜ್ ಬೊಮ್ನಾಯಿ ಪ್ರವಾಹ ನಡೆಸಿದರು ಪೀಡಿತ ಜಿಲ್ಲೆಗಳ ಶಾಸಕರಿಂದ ಮುಖ್ಯಮಂತ್ರಿ ಅಭಿಪ್ರಾಯ ಪಡೆದಿದ್ದು ಪರಿಪಾರ ಕಾರ್ಯಗಳಿಗೆ ಇದರಿಂದ ಸಪಕಾರಿಯಾಗಲಿದೆ ಎಂದು ತಿಳಿಸಿದರು ಕಂದಾಯ ಸಚಿವ ಆರ್ ಅಶೋಕ ಮಾತನಾಡಿ ಶಾಸಕರ ಕ್ಷೇತ್ರಗಳ ಅಭಿವೃದ್ದಿ ವಿಷಯ ಚರ್ಚಿಸಲು ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಕರೆಯುವ ಕುರಿತು ಮುಖ್ಯಮಂತ್ರಿ ಜೊತೆ ಚರ್ಚಿಸಲಾಗುವುದು ಇಂದಿನ ಸಭೆಯಲ್ಲಿ ನೆರೆ ಪೀಡಿತ ಪ್ರದೇಶಗಳ ವಿಚಾರ ಸೇರಿದಂತೆ ಪಲವು ವಿಷಯಗಳು ಪ್ರಸ್ತಾಪವಾದವು ಎಂದು ಹೇಳದರು ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ ಪ್ರವಾಹ ಪರಿಸ್ಥಿತಿ ಪರಿಹಾರ ಹಾಗೂ ಪುನರ್ವಸತಿ ಸಂಬಂಧ ಶಾಸಕರ ಜೊತೆ ಮುಖ್ಯಮಂತ್ರಿ ಚರ್ಚಿಸಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರ ಕಾಮಗಾರಿಗಳನ್ನು ಆರಂಭಿಸಿದೆ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿನ ನೆರೆ ಪರಿಸ್ವಿತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಂದು ಪೇಳಿದರು ಬೆಳಗಾವಿ ಭಾಗದ ಎಲ್ಲಾ ಶಾಸಕರಿಗೂ ಸಭೆಗೆ ಆಹ್ವಾನವಿತ್ತು

ಬೆಂಗಳೂರಿನಲ್ಲಿಂದು ಜಿಎಸ್ಟಿ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮೊದಲು ಆಧಾರ್ ಅಥವಾ ಭೌತಿಕ ಪರಿಶೀಲನೆ ಐಜ್ಞಿಕವಾಗಿತ್ತು ಜಿಎಸ್ಟಿ ವ್ಯವಸ್ಥೆ ದುರುಪಯೋಗ ಪೆಚ್ಚುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಓನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು

ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಒಂದಿ ಭಾಷೆಗೆ ಉತ್ತಮ ಸ್ವಾನಮಾನ ಲಭ್ಯವಾಗಿದೆ ವಿಶ್ವಸಂಸ್ವೆಯ ಮಹಾ ಅಧಿವೇಶನದಲ್ಲಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಹಿಂದಿಯಲ್ಲಿ ಮಾಡಿದ ಭಾಷಣ ಈಗಲೂ ನೆನಪಿನಲ್ಲಿ ಉಳಿಯುವಂತಹುದು ಹಿಂದಿ ದಿವಸ್ ಅಂಗವಾಗಿ ದೆಪಲಿಯಲ್ಲಿಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಡೀ ದೇಶವನ್ನು ಒಗ್ಗೂಡಿಸುವ ಸಾಮರ್ಥ್ಯ ಹಿಂದಿ ಭಾಷೆಗಿದೆ ಭಾರತ ವಿಭಿನ್ನ ಭಾಷೆಗಳ ದೇಶವಾಗಿದೆ ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ಮಹತ್ವ ಹೊಂದಿದೆ ಇಡೀ ದೇಶಕ್ಕೆ ಒಂದು ಸಾಮಾನ್ವ ಭಾಷೆ ಅಳವಡಿಕೆ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ಗೃಹ ಸಚಿವರು ರಾಜಭಾಷಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಗೃಹ ಖಾತೆ ಸಹಾಯಕ ಸಚಿವರಾದ ನಿತ್ಯಾನಂದ್ ರೈ ಮತ್ತು ಜಿ ಕಿಶನ್ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಿಂದಿ ದಿವಸ್ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನಶೆಗೆ ಶುಭಾಶಯ ಕೋರಿದ್ದಾರೆ ಚಾಮರಾಜನಗರದಲ್ಲಿ ಒಂದಿ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಕನ್ನಡ ಭಾಷೆಯಂತೆ ಹಿಂದಿ ಕಲಿಕೆಗೂ ಅವಕಾಶ ನೀಡಬೇಕು ಎಂದು ಹೇಳಿದರು

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗೃಹ ಸಚಿವ ಅಮಿತ್ ಷಾ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸನಲ್ಲಿ ಸ್ವಜ್ವಕಾ ಕಾರ್ಯದಲ್ಲಿ ಪಾಲ್ಗೊಂಡು ರೋಗಿಗಳಿಗೆ ಹಣ್ಣು ಪಂಪಲು ವಿತರಿಸುವ ಮೂಲಕ ಸೇವಾ ಸಪ್ತಾಪಕ್ಕೆ ಚಾಲನೆ ನೀಡಿದರು ದೇಶಾದ್ಯಂತ ಸ್ವಚ್ಛತಾ ಅಂದೋಲನ ನಡೆಸುವುದಲ್ಲದೆ ರಕ್ತದಾನ ಪಾಗೂ ಆರೋಗ್ಯ ಶಿಬಿರಗಳ ಆಯೋಜನೆ ಆಸ್ಪತ್ರೆ ಮತ್ತು ಅನಾಥಾಶ್ರಮಗಳಿಗೆ ನೆರವು ನೀಡುವ ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳಲಾಗುತ್ತಿದೆ ಕರ್ನಾಟಕದಲ್ಲೂ ಸೇವಾ ಸಪ್ತಾಪ ಆಚರಿಸಲಾಗುತ್ತಿದ್ದು ಈ ತಿಂಗಳ ಗರಂದು ಮೈಸೂರಿನಲ್ಲಿ ವಾಪನ ಜಾಲನಾ ಪರವಾನಗಿ ನೀಡಿಕೆ ಕಾರ್ಯಕ್ರಮ ಪಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಸ್

ರಾಮದಾಸ್ ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಸರಕು ಸಾಗಣೆ ವಾಹನ ಆಟೋ ಲಾರಿ ಬಸ್ ದ್ವಿಚಕ್ರ ವಾಹನಗಳ ನೋಂದಾಯಿತ ಆರ್ಹ ಚಾಲಕರಿಗೆ ವಾಹನ ಚಾಲನಾ ಪರವಾನಗಿ ವಿತರಿಸಲಾಗುವುದು ಎಂದು ಅವರು ತಿಳಿಸಿದರು

ಸೋಮಣ್ಣ ತಿಳಿಸಿದ್ದಾರೆ

ಉತ್ಸವ ದಸರ ವ್ಕವಸ್ಥಿತವಾಗಿ ನಡೆಯುವಂತೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಮೈಸೂರು ದಸರಾ ಸ್ವಾಗತ ಸಮಿತಿಯಿಂದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ ಇತ್ತೀಚೆಗೆ ವಿಶ್ವ ಬ್ಯಾಡ್ಮಿಂಟನ್ ಭಾಂಪಿಯನ್ ಪ್ರಶಸ್ತಿ ಗಳಿಸಿದ ಪಿ

ಸಿಂಧೂ ಅವರನ್ನು ಸರ್ಕಾರಿ ಅತಿಥಿಯಾಗಿ ದಸರಾದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲು ನಿಯೋಗ ತೆರಳಿದೆ ಎಂದು ಅವರು ತಿಳಿಸಿದರು ರಾಜ್ಯಪಾಲ ವಜೂಭಾಯ್ ವಾಲಾ ಸಚಿವರು ಶಾಸಕರು ರಾಜ್ಯ ಪೈಕೋರ್ಟ್ನ ಮುಖ್ಯವ್ಯಾಯಮೂರ್ತಿ ಸೇರಿದಂತೆ ಪಲವು ಗಣ್ಯರಿಗೆ ದಸರಾದಲ್ಲಿ ಪಾಲ್ಗೊಳ್ಳುವಂತೆ ಆಪ್ವಾನ ನೀಡಲಾಗಿದೆ ಎಂದು ಅವರು ಹೇಳಿದರು ಸ್ಥಳೀಯ ಶಾಸಕ ಎಸ್

ರಾಮದಾಸ್ ಅವರಿಗೆ ದಸರಾ ಸಮಿತಿಯ ಹಲವು ಜವಾಬ್ದಾರಿಗಳು ಇರುವುದರಿಂದ ದಸರಾ ಸಮಿತಿ ನಿಯೋಗದಲ್ಲಿ ಉಪಸ್ಟಿತರಿರಲು ಸಾಧ್ಯವಾಗಿಲ್ಲ ಎಂದು ವಿ

ಈಗಾಗಲೇ ಮನೆಗಳಿಂದ ಘನ ತ್ಕಾಜ್ಯ ವಸ್ತುಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಬಳಸಿದ ಇಲೆಕ್ಟಾನಿಕ್ ವಸ್ತುಗಳನ್ನೂ ಪ್ರಕ್ಶೇಕವಾಗಿ ಸಂಗ್ರಹಿಸಲು ಮೈಸೂರು ಮಹಾನಗರ ಪಾಲಿಕ ಮುಂದಾಗಿದೆ

ರಾಮದಾಸ್ ಹಾಗೂ ಪಾಲಿಕೆ ಆಯುಕ್ತ ಗುರುದತ್ತ ಹೆಗ್ಡೆ ಮನವಿ ಮಾಡಿದ್ದಾರೆ

ಎಸ್

ವಿಜಯಪುರದಲ್ಲಿ ಆಯುಷ್ಠಾನ್ ಭಾರತ್ ಮೋಷಣ್ ಅಭಿಯಾನ ಜಲಶಕ್ತಿ ಅಭಿಯಾನ ಹಾಗೂ ಸ್ವಸ್ಥ ಎಸ್ಎಜ್ಜಿ ವರಿವಾರ ಜಾಗ್ಯತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಆಯುಷ್ಮಾನ್ ಭಾರತ್ ಯೋಜನೆಯಡಿ ವಿವಿಧ ಕಾಯಿಲೆಗಳಿಗೆ ಬಿಪಿಎಲ್ ಮತ್ತು ಎಪಿಎಲ್ ಫಲಾನುಭವಿಗಳು ಪ್ರತಿ ಗ್ರಾಮದ ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೆಸರು ನೋಂದಾಯಿಸಿ ಗುರುತಿನ ಚೀಟಿ ಪಡೆಯಬಹುದಾಗಿದೆ ಎಂದು ಹೇಳಿದರು

ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಮ್ಮ ಸಾಕ್ಷರತಾ ದ್ವಜಾರೋಹಣ ನೆರವೇರಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹೆಣ್ಣು ಮಕ್ಕಳ ಸಾಕ್ಷರತಾ ಪ್ರಮಾಣ ಹೆಚ್ಚಿಸುವಲ್ಲಿ ಜಿಲ್ಲಾ ಲೋಕ ಶಿಕ್ಷಣ ಸಮಿತಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ತಿಳಿಸಿದರು

ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್

ಕೋರಡ್ಡಿ ಅಧ್ವಕ್ಷತೆಯಲ್ಲಿ ನಡೆದ ಆದಾಲತ್ನಲ್ಲಿ ವಿದ್ಯುತ್ ಬಿಲ್ ನೀರಿನ ಶುಲ್ಕ ಪಾಗೂ ಚೆಕ್ ಬೌನ್ಸ್ ಸೇರಿದಂತೆ ಪಲವು ಪ್ರಕರಣಗಳನ್ನು ಪರಸ್ಪರ ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು

ನೆರೆ ಸಂತ್ರಸ್ತರ ಮನರ್ ವಸತಿ ಹಾಗೂ ಬೆಳೆಹಾನಿಗೆ ವೈಜ್ಞಾನಿಕ ಪರಿಹಾರ ನೀಡುವಲ್ಲಿ ಪ್ರವಾಪ ಪರಿಶ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂಬುದಾಗಿ ಘೋಷಿಸುವಂತೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಒತ್ತಾಯಿಸಿವೆ

ಕರಾವಳಿಯ ಬಹುತೇಕ ಹಾಗೂ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಪಲವೆಡೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಬೀಳುವ ನಿರೀಕ್ಷೆ ಇದೆ